ಗುತ್ತಿಗೆ ವೈದ್ಯರ ನೇಮಕಾತಿಯಲ್ಲಿ ವಯೋಮಿತಿ ಸಡಿಲಿಕೆಗೆ ರಾಜ್ಯ ಸಚಿವ ಸಂಪುಟ ನಿರ್ಧಾರ ಕೋವಿಡ್ ಬಿಕ್ಕಟ್ನನ ಸಂದರ್ಭದಲ್ಲಿ ಅಧಿಕಾರಿಗಳು ಹಾಗೂ ಸಿಬ್ಲಂದಿ ಸಂವೇದನಾತೀಲರಾಗಿ ಕಾರ್ಯನಿರ್ವಹಿಸಬೇಕು ಸಚಿವ ಡಾ

ಪರ್ಷವರ್ಧನ್ ಸ್ಪಷ್ಪಡಿಸಿದ್ದಾರೆ

ಇತರ ದೇಶಗಳಿಗೆ ಹೋಲಿಸಿದರೆ ಭಾರತದಲ್ಲಿ ಅತ್ಯಂತ ಕಡಿಮೆ ಸೋಂಕು ಶ್ರಕರಣ ಹಾಗೂ ಸಾವು ಸಂಭವಿಸುತ್ತಿವೆ ಎಂದು ಹೇಳದ್ದಾರೆ

ದೇಶದಲ್ಲಿ ಸೋಂಕುಪೀಡಿತರ ಚೇತರಿಕೆ ಪ್ರಮಾಣ ಏರಿಕೆ ಗತಿಯಲ್ಲಿದ್ದು

ಮುಖ್ಯಮಂತ್ರಿ ಬಿ ಎಸ್ ಯಡಿಯೂರಪ್ಪ ಬೆಂಗಳೂರು ಅಂತಾರಾಷ್ನೀಯ ವಸ್ತು ಶ್ರದರ್ಶನ ಕೇಂದ್ರದಲ್ಲಿ ಬಳಿ ಸ್ಥಾಪಿಸಲಾಗಿರುವ ದೇಶದ ಅತಿದೊಡ್ಡ ಕೋವಿಡ್ ಕೇರ್ ಸೆಂಟರ್ಗೆ ಭೇಟಿ ನೀಡಿ ಅಲ್ಲಿನ ಮೂಲಸೌಕರ್ಯಗಳನ್ನು ಪರಿತೀಲಿಸಿದರು ಬಳಿಕ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು ಬೆಂಗಳೂರಿನಲ್ಲಿ ತೀವ್ರಗತಿಯಲ್ಲಿ ಹೆಚ್ಚುತ್ತಿರುವ ಕೊರೋನಾ ನಿಯಂತ್ರಣಕ್ಕೆ ರಾಜ್ಯ ಸರ್ಕಾರ ಎಲ್ಲಾ ಪ್ರಯತ್ನಗಳನ್ನು ಮಾಡುತ್ತಿದೆ ಎಂದರು

ಪ್ರತಿ ನೂರು ಮಂದಿಗೆ ಒಬ್ಬ ವೈದ್ಯ ಇಬ್ಬರು ನರ್ಸ್ ಒಬ್ಬ ಸಹಾಯಕ ಸ್ವಚ್ಛತಾ ಸಿಬ್ಬಂದಿ ಮತ್ತು ಇಬ್ಬರು ವಿ ವಿ ಎಂ ಪಿ ಮಾರ್ಷಲ್ಗಳನ್ನು ನಿಯೋಜಿಸಲಾಗಿದೆ ಎಂದು ಅವರು ತಿಳಿಸಿದ್ದಾರೆ

ಇಂದು ಸಂಪುಟ ಸಭೆ ಬಳಿಕ ಸುದ್ದಿಗೋಷ್ಠಿಯಲ್ಲಿ ಕಾನೂನು ಹಾಗೂ ಸಂಸದೀಯ ವ್ಯವಹಾರಗಳ ಸಚಿವ ಜೆ

ಮಾಧುಸ್ವಾಮಿ ಈ ವಿಷಯ ತಿಳಿಸಿದರು ಗುತ್ತಿಗೆ ವೈದ್ಧರನ್ನು ಸೇವೆಯಲ್ಲಿ ಮುಂದುವರೆಸುವ ಬಗ್ಗೆ ಚರ್ಚೆ ಆಗಿದ್ಲು

ಆಯುಷ್ ವೈದ್ಯರಿಗೂ ಇದು ಅನ್ವಯವಾಗಲಿದೆ ಎಂದರು ಲೋಕಾಯುಕ್ತ ಕಾಯ್ಸೆಗೆ ತಿದ್ನುಪಡಿ ತರಲು ನಿರ್ಧರಿಸಲಾಗಿದೆ

ಮಾಧುಸ್ವಾಮಿ ಮಾಹಿತಿ ನೀಡಿದರು

ಸಿಭ್ಗಂದಿ ನಿಯಮಗಳಗೆ ಅನುಗುಣವಾಗಿ ಹೆಚ್ಚು ಸಂವೇದನಾಶೀಲರಾಗಿ ಕಾರ್ಯನಿರ್ವಹಿಸಬೇಕೆಂದು ವೈದ್ಯಕೀಯ ಶಿಕ್ಷಣ ಸಚಿವ ಡಾ

ಸುಧಾಕರ್ ಕರೆ ನೀಡಿದ್ದಾರೆ ಜನರಿಗೆ ಆದಪ್ಟು ಅನುಕೂಲ ಕಲ್ಪಿಸುವ ನಿಟ್ಟನಲ್ಲಿ ವ್ಯವಹರಿಸುವುದು ಅತ್ಯಗತ್ಥವಾಗಿದೆ ಎಂದು ಅವರು ಟ್ವೀಟ್ ಮಾಡಿದ್ದಾರೆ ಉಡುಪಿ ಜಿಲ್ಲೆಯಲ್ಲಿ ಮೃತಪಟ್ಟ ಬಾಲಕನ ಪರೀಕ್ಷಾ ವರದಿ ನೀಡಲು ತಂದೆಯನ್ನು ನಾಲ್ಲು ದಿನ ಕಾಯಿಸಿದ ಪ್ರಕರಣದ ಸಂಪೂರ್ಣ ವಿವರಗಳನ್ನು ಪರಿತೀಲಿಸಲಾಗುವುದು ತಪಿತಸ್ವರ ವಿರುದ್ದ ಕ್ರಮ ಕೈಗೊಳ್ಳಲಾಗುವುದು ಎಂದು ಸುಧಾಕರ್ ತಿಳಿಸಿದ್ದಾರೆ

ತುಪಾರ್ ಗಿರಿನಾಥ್ ರಾಜೀಂದ್ರ ಕುಮಾರ್ ಕಠಾರಿಯಾ ಕ್ಯಾಪ್ಸನ್ ಪಿಮಣಿವಣ್ಣನ್ ನವೀನ್ ರಾಜ್ಸಿಂಗ್ ಮುನೀತ್ ಮೌದ್ನಿಲ್ ಡಾ

ಜಾಫರ್ ಡಾ

ವಿತಾಲ್ ಅವರನ್ನು ಪ್ರತಿ ವಲಯಕ್ಷೆ ಉಸ್ತುವಾರಿಯನ್ನಾಗಿ ಮುಖ್ಯಕಾರ್ಯದರ್ತಿ ನೇಮಕ ಮಾಡಿ ಇಂದು ಆದೇಶ ಹೊರಡಿಸಿದ್ದಾರೆ

ಚಿತ್ರದುರ್ಗ ಜಿಲ್ಲೆಯಲ್ಲಿ ಇಂದು ಮತ್ತೆ ಇಬ್ಲರಿಗೆ ಸೋಂಕು ಇರುವುದು ದೃಢಪಟ್ಟಿದ್ದು

ಬಳಕ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು ಸೋಂಕಿತರಿಗೆ ಉತ್ತಮ ಚಿಕಿತ್ವೆ ಒದಗಿಸಲು ಸಭೆಯಲ್ಲಿ ಅಧಿಕಾರಿಗಳಿಗೆ ಸೂಚಿಸಲಾಗಿದ್ದು ಸಾರ್ವಜನಿಕರು ಸಾಮಾಜಕ ಅಂತರ ಕಾಯ್ದಕೊಳ್ಳಲು ಆದ್ಯತೆ ನೀಡಬೇಕು ಕಡ್ಡಾಯವಾಗಿ ಮಾಸ್ಕ್ ಹಾಗೂ ಸ್ಥಾನಿಟ್ಟೆಸರ್ ಬಳಸಬೇಕು ಎಂದರು ಮೈಸೂರು ಜಲ್ಲೆಯಲ್ಲಿ ಕೊರೋನಾ ಸೋಂಕಿತರ ಸಂಜ್ದೆ ಹೆಚ್ಚುಕ್ತಿರುವ ಹಿನ್ನೆಲೆಯಲ್ಲಿ ಜಿಲ್ಲಾಡಳತ ಮುಂಜಾಗ್ರತಾ ಕ್ರಮಗಳನ್ನು ಮತ್ತಪ್ಪ ಬಗಿಗೊಳಿಸಿದೆ ನಾಳೆಯಿಂದ ಎಚ್ ಡಿ ಕೋಟೆ ತಾಲೂಕಿನ ಎಲ್ಲಾ ಹೋಂಸ್ಸೇ ರೆಸಾರ್ಟ್ ಹೊಟೇಲ್ ಲಾಡ್ಜ್ ವಸತಿ ಗೃಹಗಳಲ್ಲಿ ಪ್ರವಾಸಿಗರಿಗೆ ನಿರ್ಬಂಧ ವಿಧಿಸಲಾಗಿದೆ ಇನ್ನು ಮುಂದೆ ಜಿಲ್ಲೆಯ ಹೊರಭಾಗದ ಪ್ರವಾಸಿಗರಿಂದ ಮುಂಗಡ ಬುಕ್ಕಿಂಗ್ ಸ್ವೀಕರಿಸದಂತೆಯೂ ಸೂಚಿಸಲಾಗಿದೆ ಹೊಸ ಪ್ರವಾಸಿಗರಿಗೆ ಬುಕಿಂಗ್ ನೀಡಬಾರದೆಂದು ಡಿಸಿ ಅಭಿರಾಂ ಜೇ ಶಂಕರ್ ಆದೇಶ ಹೊರಡಿಸಿದ್ದಾರೆ ಕೋವಿಡ್ ಸೋಂಕಿನಿಂದ ಮೃತಪಟ್ಟವರು ಶವ ಸಂಸ್ಥಾರವನ್ನು ಗೌರವಯುತವಾಗಿ ನೆರವೇರಿಸಲು ಮೈಸೂರಿನ ಕೆಲವು ಸಮಾಜಮುಖಿ ನಗರ ಪಾಲಿಕೆ ಸದಸ್ಟರು ಮುಂದಾಗಿದ್ದಾರೆ ಬಳ್ಳಾರಿಯಲ್ಲಿ ಅಗೌರವಯುತವಾಗಿ ಶವಗಳನ್ನು ಹೂಳದ ಪ್ರಕರಣ ಬೆಳಕಿಗೆ ಬಂದ ನಂತರ ಮೈಸೂರಿನ ನಗರ ಪಾಲಿಕೆ ಸದಸ್ದರು ತಾವೇ ಮುಂದೆ ನಿಂತು ಕೋವಿಡ್ ಮೃತರ ಶವ ಸಂಸ್ಕಾರ ನಡೆಸಲು ಮುಂದಾಗಿರುವುದಾಗಿ ಮೈಸೂರಿನ ಮಾಜಿ ಮೇಯರ್ ಆಯುಬ್ ಬಾನ್ ಆಕಾಶವಾಣಿಗೆ ತಿಳಿಸಿದ್ದಾರೆ

ಕುಮಾರಸ್ವಾಮಿ ರಾಜ್ಯ ಸರ್ಕಾರವನ್ನು ಒತ್ತಾಯಿಸಿದ್ದಾರೆ ಕೊರೋನಾ ಸೋಂಕು ಪತ್ತೆ ಪರೀಕ್ಷೆ ಮಾಡಿಸಲು ಬರುವ ಸಾರ್ವಜನಿಕರಿಂದ ಪ್ರಯೋಗಾಲಯಗಳು ಯಾವುದೇ ಶುಲ್ತ ಪಡೆಯಬಾರದು ಸರ್ಕಾರವೇ ವೆಚ್ಚವನ್ನು ಭರಿಸಬೇಕು ಎಂದು ಅವರು ಆಗ್ರಹಿಸಿದ್ದಾರೆ ಸೋಂಕಿತರಿಗೆ ಆರೋಗ್ಯ ಸೇವೆ ನೀಡುವ ವೈದ್ಯಕೀಯ ಸಿಬ್ಬಂದಿಗೆ ವಿಶೇಷ ಭತ್ತೆಯಂತಹ ಪ್ರೋತ್ಸಾಹಕ ಕಾರ್ಯಕ್ರಮಗಳನ್ನು ಸರ್ಕಾರ ಕೈಗೊಳ್ಳಬೇಕು ಆರ್ಥಿಕತೆಗೆ ಹೊರೆಯಾಗದ ರೀತಿಯಲ್ಲಿ ಅಂತರ್ ಜಿಲ್ಲಾ ಪ್ರಯಾಣವನ್ನು ನಿರ್ಬಂಧಿಸುವ ಬಗ್ಗೆ ನಿರ್ಧಾರ ಕೈಗೊಳ್ಳಬೇಕು ಎಂದು ಸಲಹೆ ನೀಡಿದ್ದಾರೆ ಕೊರೋನಾ ನಿರ್ವಹಣೆಯಲ್ಲಿ ಆಗಿರುವ ಲೋಪಗಳ ಬಗ್ಗೆ ಪರಿತೀಲನೆ ನಡೆಸಿ ಸೋಂಕು ತಡೆಗಟ್ಟುವ ನಿಟ್ಟನಲ್ಲಿ ಸರ್ಕಾರ ಸೂಕ್ತ ಕ್ರಮ ಕೈಗೊಳ್ಳಬೇಕೆಂದು ಕುಮಾರಸ್ವಾಮಿ ಹೇಳಿದ್ದಾರೆ ರಾಜ್ಯದಲ್ಲಿ ಸಮಗ್ರ ವಿಶ್ವವಿದ್ದಾಲಯ ಮತ್ತು ಕಾಲೇಜು ನಿರ್ವಹಣಾ ವ್ಯವಸ್ಥೆ ಅನುಷ್ಠಾನಗೊಳಸುವ ಬಗ್ಗೆ ಉಪ ಮುಖ್ಚಮಂತ್ರಿ ಡಾ

ಎನ್ ಅಶ್ವಥ್ ನಾರಾಯಣ್ ಅಧ್ಯಕ್ಷತೆಯಲ್ಲಿ ಬೆಂಗಳೂರಿನಲ್ಲಿಂದು ಸಭೆ ನಡೆಯಿತು ಸ್ನೇಟ್ ಸ್ನಾಲರ್ತಿಪ್ ಮೋಸ್ಟ್ ಮೆಟ್ರಿಕ್ ಮೋರ್ಟಲ್ ಮೂಲಕ ಸ್ನಾಲರ್ ತಿಪ್ ಮರುಪಾವತಿಯಲ್ಲಿನ ಗೊಂದಲ ನಿವಾರಿಸಲು ಸಭೆ ನಡೆಸಿ ಹಲವು ವಿಚಾರಗಳನ್ನು ಚರ್ಚಿಸಲಾಗಿದೆ

ಜಲ್ಲೆಯಲ್ಲಿ ಪ್ರಮುಖವಾಗಿ ಮೆಕ್ಕೆಜೋಳ ಪತ್ನಿ ಶೇಂಗಾ ಭತ್ತ ಸೇರಿದಂತೆ ಇತರೆ ಬೆಳೆಗಳನ್ನು ಬಿತ್ತನೆ ಮಾಡಲಾಗಿದೆ ಎಂದು ಹಾವೇರಿ ಕೃಷಿ ಇಲಾಖೆ ಜಂಟಿ ನಿರ್ದೇಶಕ ಮಂಜುನಾಥ ಆಕಾಶವಾಣಿಗೆ ತಿಳಿಸಿದ್ದಾರೆ

ರೈತ ಸಂಪರ್ಕ ಕೇಂದ್ರಗಳಲ್ಲಿ ರಿಯಾಯಿತಿ ದರದಲ್ಲಿ ಕೀಟನಾಶಕಗಳನ್ನು ನೀಡಲಾಗುತ್ತಿದೆ ರೈತರು ಇದನ್ನು ಬಳಸಿಕೊಳ್ಳಬೇಕು ಎಂದು ಮಂಜುನಾಥ್ ಮಾಹಿತಿ ನೀಡಿದ್ದಾರೆ ಕೊಪ್ಪಳ ಜಿಲ್ಲೆಯಲ್ಲಿ ಕರ್ನಾಟಕ ರೈತ ಸುರಕ್ಷ ಪ್ರಧಾನ ಮಂತ್ರಿ ಫಸಲ್ ಬಮಾ ಯೋಜನೆ ಅಡಿಯಲ್ಲಿ ಹಮ್ನಿಕೊಂಡಿರುವ ಬೆಳೆಯ ಸುರಕ್ಷೆ ನಿಮ್ನ ಕ್ಷೇಮ ಎಂಬ ಜಾಗೃತಿ ಕಾರ್ಯಕ್ರಮಕ್ಕೆ ಸಂಸದ ಸಂಗಣ್ಣ ಕರಡಿ ಚಾಲನೆ ನೀಡಿದರು

ಕೃಷ್ಣಾ ನದಿ ಪಾತ್ರದಲ್ಲಿ ವ್ಯಾಪಕ ಮಳೆಯಾಗುತ್ತಿರುವುದರಿಂದ ವಿಜಯಪುರ ಜಿಲ್ಲೆ ನಿಡಗುಂದಿ ತಾಲೂಕಿನ ಆಲಮಟ್ಟ ಕೃಷ್ಣಾ ಜಲಾಶಯಕ್ಕೆ ಒಳ ಪರಿವಿನ ಪ್ರಮಾಣ ಹೆಚ್ಚಾಗಿದ್ದು ಜಲಾಶಯದಿಂದ ಯಾವುದೇ ಕ್ಷಣದಲ್ಲಿ ನೀರನ್ನು ಹೊರಬಿಡುವ ಸಾಧ್ಯತೆ ಇದೆ ಅಣೆಕಟ್ಟನ ಕೆಳಭಾಗದ ಪ್ರದೇಶಗಳಲ್ಲಿ ಮುಳುಗಡೆಯಾಗಲಿರುವ ಎಲ್ಲ ಹಳ್ಳಿಗಳು ಹಾಗೂ ನಗರಗಳ ನಿವಾಸಿಗಳು ಸುರಕ್ಷಿತ ಪ್ರದೇಶಕ್ಕೆ ಸ್ವಳಾಂತರಗೊಳ್ಳಬೇಕು ಎಂದು ಕೃಷ್ಣಾ ಭಾಗ್ಯ ಜಲ ನಿಗಮ ನಿಯಮಿತದ ಆಲಮಟ್ಟಿ ಜಲಾತಯದ ಮುಖ್ಯ ಅಭಿಯಂತರ ಆರ್

ಕುಲಕರ್ಣಿ ಮುನ್ನೂಚನೆ ನೀಡಿದ್ದಾರೆ

ಜಾಗ್ಪತಿಗೊಳಿಸುವಲ್ಲಿ ಮಾಧ್ಯಮ ದೊಡ್ಡ ಅಸ್ತವಾಗಿದೆ ಎಂದರು

ಎಸ್ಎಸ್ಎಲ್ ಮೌಲ್ಯ ಮಾಪನ ಮಾಡುವ ಸರ್ಕಾರಿ ಶಿಕ್ಷಕರಿಗೆ ವೈದ್ಯಕೀಯ ವಿಮೆ ಫೋಷಿಸಬೇಕು ಎಂದು ಮುಖ್ಯಮಂತ್ರಿಗಳಲ್ಲಿ ಮನವಿ ಮಾಡಲಾಗಿದೆ ಎಂದು ಶಿಕ್ಷಕರ ಮತ್ತು ಆಡಳಿತ ಮಂಡಲಿ ಫೋರಂ ಕರ್ನಾಟಕ ಸಂಸ್ಥೆಯ ಅಧಕ್ಷ ಎ

ಪಾಟೀಲ್ ತಿಳಿಸಿದ್ದಾರೆ

ಬೆಂಗಳೂರು ಸುತ್ತಮುತ್ತ ಸಾಮಾನ್ಯವಾಗಿ ಮೋಡ ಕವಿದ ವಾತಾವರಣವಿರಲಿದ್ದು